ರೈತರ ಓತ ಕಾಪಾಡಲು ಸರ್ಕಾರ ಬದ್ಧ ಮುಖ್ಯಮಂತ್ರಿ ಬೆಳಗಾವಿಯಲ್ಲಿ ಕಬ್ದು ಬೆಳೆಗಾರರ ತೀವ್ರ ಪ್ರಕಿಭಟನೆ

ಬರ ಪೀಡಿತ ಪ್ರದೇಶಗಳಲ್ಲಿ ಕೇಂದ್ರ ಅಧ್ಯಯನ ತಂಡದ ಸಮಿಕ್ಷೆ ಒಂದು ವಾರದಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಕೆ

ದೆಳೆ ಹಾನಿ ಹಾಗೂ ದೆಲೆ ಕುಸಿತದಿಂದ ಕಂಗಾಲಾಗಿರುವ ರೈತರನ್ನು ಸಂಕಷ್ಪದಿಂದ ಪಾರುಮಾಡಿ ಅವರ ಬದುಕು ಹಸನಾಗಿಸಲು ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ ಎಂದು ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಹೇಳದ್ದಾರೆ ದೆಂಗಳೂರಿನಲ್ಲಿಂದು ಕೃಷಿ ಮೇಳದಲ್ಲಿ ಕೃಷಿ ಸಾಧಕರಿಗೆ ಪ್ರಕಸ್ತಿ ಪ್ರದಾನ ಮಾಡಿದ ಬಳಕ ಮಾತನಾಡಿದ ಅವರು ರೈತರ ಹಿತಕಾಯಲು ಸರ್ಕಾರ ಬದ್ದವಾಗಿದೆ ರೈತ ಪರವಾದ ಪಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು ರೈತರು ಬೆಳೆ ಪದ್ದತಿಯನ್ನು ಬದಲಾಯಿಸಿಕೊಳ್ಳುವುದು ಅಗತ್ತವಿದೆ ಅದಕ್ಕೆ ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು

ಕಳೆದ ವರ್ಷದಂತೆ ಈ ಬಾರಿಯು ಕೃಷಿ ಮೇಳದಲ್ಲಿ ವಿವಿಧ ಬೆಳೆ ಹು ಕುರಿ ಕೋಳಿ ಆತ್ಮಾಧುನಿಕ ಯಂತ್ರೋಪಕರಣಗಳು ಬೀಜ ರಸಗೊಬ್ಬರ ಇತ್ಯಾದಿ ಪ್ರದರ್ಶನ ಆಯೋಜಿಸಲಾಗಿದ್ದು ಜನಾಕರ್ಷಣೆಗೆ ಒಳಗಾಯಿತು ವಿವಿಧ ಬೆಳೆ ತಳಗಳ ಪ್ರಾತ್ವಕ್ಷಿಕೆ ಸುಧಾರಿತ ಬಿತ್ತನೆ ಬೀಜ ಕು ಮಾಡಿದ ಸಬಗಳು ಹೈಮಗಾರಿಕೆ ಹಾಗೂ ಮೀನು ಸಾಕಾಣಿಕೆ ಕುರಿತ ಮಳಿಗೆಗಳು ಮಕ್ತಿತರ ಕೃಷಿ ಉತ್ತನ್ನಗಳ ಮಳಿಗೆಗಳು ರೈತರನ್ನು ಆಕರ್ಷಿಸಿದವು ಕಬ್ಬು ಬೆಳೆಗೆ ಸೂಕ್ತ ಬೆಲೆ ನಿಗದಿ ಹಾಗೂ ಸ್ಕರೆ ಕಾರ್ಖಾನೆಗಳಂದ ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ದೆಳಗಾವಿಯಲ್ಲಿ ಕಳೆದ ಮೂರು ದಿನಗಳಂದ ರೈತರು ನಡೆಸುತ್ತಿರುವ ಪ್ರತಿಭಟನೆ ಇಂದು ಇನ್ನಷ್ಟು ಚುರುಕುಗೊಂಡಿದೆ ಪ್ರತಿಭಟನಾ ನಿರತ ರೈತರೊಂದಿಗೆ ದೆಳಗಾವಿ ಜಿಲ್ಲಾಧಿಕಾರಿ ನಡೆಸಿದ ಸಂಧಾನ ವಿಫಲವಾಗಿ ರೈತರು ಶ್ರತಿಭಟನೆ ಮುಂದುವರೆಸಿದ್ದಾರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಸೋಮವಾರ ಬೆಳಗಾವಿಗೆ ಆಗಮಿಸಿ ಸಮಸ್ಕೆಗೆ ಪರಿಹಾರದ ಬಗ್ಗೆ ಚರ್ಚಿಸುವ ಭರವಸೆ ನೀಡಿದ್ದರು ಆದರೆ ಈ ಪ್ರವಾಸ ರದ್ದಾದ ಬಗ್ಗೆ ಮಾಹಿತಿ ಪಡೆದ ರೈತರು ಇಂದು ಪ್ರತಿಭಟನೆಯನ್ನು ಮತ್ತಪ್ಪು ಚುರುಕುಗೊಳಿಸಿದ್ದಾರೆ

ಈ ನಡುವೆ ಜಲ್ಲೆಯ ಅಥಣಿ ತಾಲೂಕಿನ ಮುರಗುಂಡಿ ಗ್ರಾಮ ಹಾಗೂ ಜೀವರ್ಗಿ ಸಂಕೇಪ್ವರ ರಸ್ತೆಯಲ್ಲಿ ಸಹ ರೈತರು ಪ್ರತಿಭಟನೆ ನಡಸಿದ ವರದಿಯಾಗಿದೆ ಕರ್ನಾಟಕದ ಬರಪೀಡಿತ ಪ್ರದೇಶಗಳಲ್ಲಿ ಕೇಂದ್ರ ತಂಡ ಕಳೆದೆರಡು ದಿನಗಳಂದ ಮೂರು ತಂಡಗಳಾಗಿ ಅಧ್ಯಯನ ನಡೆಸುತ್ತಿದ್ದು ನಾಳೆ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿ ಇನ್ನೊಂದು ವಾರದೊಳಗೆ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ತಂಡದ ನೆಣ್ಳತ್ವ ವಹಿಸುವ ಕೇಂದ್ರ ಕೃಷಿ ಇಲಾವೆ ಜಂಟ ಕಾರ್ಯದರ್ತಿ ಅಮಿತಾಬ್ ಗೌತಮ್ ಹೇಳಿದ್ದಾರೆ

ರೈತರಿಗೆ ಫಸಲ್ ಭೀಮಾ ಯೋಜನೆಯಡಿ ಸೂಕ್ತ ವಿಮಾ ಪರಿಹಾರ ದೊರಕದೆ ಇರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ರಾಜ್ಯ ಸರ್ಕಾರ ಈ ಬಗ್ಗೆ ತ್ರಮ ಕೈಗೊಳ್ಳಬೇಕು ಈ ಕುರಿತು ನಾಳನ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಗುವುದು ವಿಮಾ ಪಾವತಿಸದವರಿಗೆ ಅಗತ್ಯ ಪರಿಹಾರ ದೊರಕಿಸಿ ಕೊಡುವ ಪ್ರಯತ್ನ ಮಾಡಲಾಗುವುದು ಎಂದು ಅಮಿತಾಬ್ ಗೌತಮ್ ಹೇಳದರು ರಾಜ್ಯ ಸಚಿವ ಸಂಪುಟ ಶೀಘ್ರದಲ್ಲೇ ವಿಸ್ತರಣೆಗೊಳ್ಳಲಿದೆ ಎಂದು ಸಮಸ್ವಯ ಸಮಿತಿ ಆಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇದ್ದಾರೆ ಹುಬ್ಬಳ್ಳಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಸಂಪುಟ ವಿಶ್ತರಣೆ ಸಂಬಂಧ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರೊಂದಿಗೆ ಸದ್ದದಲ್ಲಿ ಪಕ್ಷದ ನಾಯಕರು ಚರ್ಚಿಸಲಿದ್ದಾರೆ ಎಂದರು

ಶೀಘವೇ ಆ ಸ್ಥಾನಗಳನ್ನು ತುಂಬಲಾಗುವುದು ಎಂದು ಅವರು ಹೇಳದರು ಸಿಬಿಐ ತನಿಖಾ ಸಂಸ್ಥೆಯನ್ನು ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ರಾಜ್ಯ ಸರ್ಕಾರದ ಅನುಮತಿ ಪಡೆದುಕೊಂಡೇ ಸಿಬಿಐ ಎಚಾರಣೆ ನಡೆಸಬೇತು ಎಂದು ಸಿದ್ದರಾಮಯ್ಯ ಹೇಳಿದರು ಅನಾವೃಷ್ಟಿಯಿಂದ ರಾಜ್ಯದಲ್ಲಿ ಆಗಿರುವ ಬೆಳೆಯಾನಿ ಪರಿತೀಲನೆಗೆ ಆಗಮಿಸಿರುವ ಕೇಂದ್ರ ಬರ ಅಧ್ಯಯನ ತಂಡ ಇಂದು ಬಳ್ಳಾರಿ ತುಮಕೂರು ಮತ್ತು ವಿಜಯಪುರ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹೀಲನೆ ನಡೆಸಿತು ಈಗಾಗಲೇ ಯಾದಗಿರಿ ರಾಯಚೂರು ಹುಟ್ಟಲ್ಲಿ ಧಾರವಾಡ ಬೆಳಗಾವಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪ್ರಕ್ಶೇಕ ಮೂರು ತಂಡಗಳು ಬರ ಅಧ್ಯಯನ ನಡೆಸಿವೆ ಕೇಂದ್ರ ಕೃಷಿ ಇಲಾಖೆಯ ಜಂಟ ಕಾರ್ಯದರ್ತಿ ಅಮಿತಾಬ್ ಗೌತಮ್ ನೇತೃತ್ವದ ತಂಡ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲ್ಲೂಕಿನ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಮಹದೇವಪುರದಲ್ಲಿ ಮಳೆಯಲ್ಲದೆ ಒಣಗುತ್ತಿರುವ ಶೇಂಗಾ ಮತ್ತು ಸಜ್ಜೆ ಬೆಳೆಯನ್ನು ತಂಡ ವೀಕ್ಷಿಸಿತಲ್ಲದೆ ಗುಡಕೋಟೆಯ ಸರ್ವೋದಯ ಗ್ರಾಮದಲ್ಲಿ ಕೈಗೊಂಡಿರುವ ನರೇಗಾ ಯೋಜನೆ ಕಾಮಗಾರಿಗಳನ್ನು ಪರಿಶೀಲಿಸಿತು

ರಾಂಪ್ರಸಾದ್ ಮನೋಹರ್ ಮಾಹಿತ ನೀಡಿದರು ಕೇಂದ್ರ ನೀತಿ ಆಯೋಗದ ಮನೀಷ್ ಚೌಧರಿ ನೇತೃತ್ವದ ಮತ್ತೊಂದು ತಂಡ ತುಮಕೂರು ಜಿಲ್ಲೆಯ ಬರಪೀಡಿತ ವಿವಿಧ ಜಿಲ್ಲೆಗಳಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು

ಮಹೇತ್ ನೇತೃತ್ವದ ತಂಡ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಲ್ಲದೆ ದೆಳೆ ಪಾನಿಗೀಡಾದ ಪ್ರದೇಶಗಳಿಗೆ ತೆರಳ ಪರಿಶೀಲನೆ ನಡೆಸಿತು

ಬಳಿಕ ರೈತ ಮುಖಂಡರು ಹಾಗೂ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿತು ರಾಜ್ಯದಲ್ಲಿ ಅಧಿಕ ಬಡ್ಡಿ ವಸೂಲು ದಂಧೆಗೆ ಕಡಿವಾಣ ಹಾಕಲು ಸರ್ಕಾರ ಅಗತ್ತ್ವತ್ರಮ ಕೈಗೊಂಡಿದೆ ಎಂದು ಸಹಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೇದ್ದಾರೆ

ರಾಜ್ಯದ ಸಮಿತ್ರ ಸರ್ಕಾರ ರೈತರ ಪರವಾಗಿದೆ ಸಾಲಮನ್ನಾ ಸೇರಿದಂತೆ ಅನೇಕ ರೈತಪರ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರುತ್ತಿದೆ ಎಂದು ಅವರು ಪೇಳದರು

ಕರ್ನಾಟಕದ ಕರಾವಳಿಯಂದ ಮೀನು ತರಿಸಿಕೊಳ್ಳುವುದನ್ನು ಗೋವಾ ಸರ್ಕಾರ ನಿಷೇಧಿಸಿದ್ದು ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಯುಟಿ ಬಾದರ್ ಹೇಳದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕನಾಟಕ ಕರಾವಳಿ ಮೀನುಗಳಲ್ಲಿ ಅಧಿಕ ಪ್ರಮಾಣದ ಫಾರ್ಮಲಿನ್ ಅಂತ ಇದೆ ಎಂಬ ಕಾರಣ್ಣಾಗಿ ಗೋವಾ ಈ ಮೀನಿಗೆ ನಿಷೇಧ ಹಾಕದ್ದು ಈ ಬಗ್ಗೆ ಶೀಘ್ರದಲ್ಲೇ ಗೋವಾ ಸರ್ಕಾರದೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅವರು ಹೇಳದರು ಆಯುಷ್ ಸಚಿವಾಲಯ ಇಂದು ದೇಶಾದ್ಯಂತ ತನ್ನ ಮೊದಲ ಪ್ರಾಕೃತಿಕ ಚಿಕಿತ್ಸಾ ದಿನವನ್ನು ಆಚರಿಸುತ್ತಿದೆ ಈ ಸಂದರ್ಭವಾಗಿ ಯೋಗ ಮತ್ತು ನ್ಟಾಚುರೋಪತಿಯಲ್ಲಿ ಸಂಶೋಧನೆಗಾಗಿನ ಕೇಂದ್ರೀಯ ಸಮಿತಿಯು ಸ್ವೀಯ ಪಾಕೃತಿಕ ಚಿಕಿತ್ತಾ ಕೇಂದ್ರಗಳು ಮತ್ತು ಆಸ್ಪತ್ತೆಗಳ ಸಪಯೋಗದೊಂದಿಗೆ ಆರೋಗ್ಯ ಶಿಬಿರಗಳು ಕಾರ್ಯಾಗಾರಗಳು ಮತ್ತು ವಸ್ತು ಪ್ರದರ್ಶನಗಳನ್ನು ಆಯೋಜಿಸಿದೆ ನವದೆಪಲಿಯಲ್ಲಿ ಮೊದಲ ಪ್ರಾಕೃತಿಕ ಚಿಕಿತ್ತಾ ದಿನಾಚರಣೆಯ ಕಾಯಣ್ರಮವನ್ನು ಉದ್ಘಾಟಿಸಿದ ಆಯುಪ್ ಬಾತೆ ಸಚಿವ ಶ್ರೀಪಾದ್ ಯೆಸ್ಕೋ ನಾಯಕ್ ಪ್ರಕೃತಿ ಚಿಕಿತ್ತೆಯನ್ನು ವಿಸ್ತರಿಸಲು ತಮ್ಮ ಸಚಿವಾಲಯ ಪಲವಾರು ಯೋಜನೆಗಳನ್ನು ಪರಿಚಯಿಸುತ್ತಿದೆ ಎಂದು ಹೇಳದರು ಪುಣೆ ಗೋವಾ ದೆಹಲಿ ಪರಿಯಾಣ ಕರ್ನಾಟಕ ಕೇರಳ ಮತ್ತು ಆಂಧ್ರಪ್ರದೇಶಗಳಲ್ಲಿ ಪ್ರಾಕೃತಿಕ ಚಿಕಿತ್ಸಾ ಕ್ಷಿನಿಕ್ಗಳ ನಿರ್ಮಾಣ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ ಎಂದು ಅವರು ಹೇಳದರು ನಾಗರಿಕರು ಪ್ರಾಕೃತಿಕ ಚಿಕಿತ್ಸೆಯ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಸಚಿವರು ಹೇಳದರು

ಸಮಗ್ರ ಕೃಷಿ ಪದ್ದತಿ ಅಳವಡಿಕೆಯಿಂದ ಮಾತ್ರ ರೈತರು ಹೆಚ್ಚುಲಾಧ ಗಳಸಲು ಸಾಧ್ಯ ಎಂದು ತಾಸಕ ಎಸ್

ರವೀಂದ್ರನಾಥ್ ಹೇಳದ್ದಾರೆ ದಾವಣಗೆರೆ ಜೆಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಸುಜಲಾ ಮೂರನೇ ಹಂತದ ಯೋಜನೆಯಡಿ ಭೂ ಸಂಪನ್ಮೂಲ ಮಾಹಿತಿ ಪಾಲುದಾರರ ಜಿಲ್ಲಾ ಮಟ್ಟದ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ರೈತರು ಆಧುನಿಕ ಕೃಷಿ ಪದ್ದತಿಗಳನ್ನು ಆಳವಡಿಸೊಳ್ಳುವ ಮೂಲಕ ಹೆಚ್ಚು ಇಳುವರಿ ಮತ್ತು ಹೆಚ್ಚು ಲಾಭವನ್ನು ಪಡೆಯುವತ್ತ ಗಮನ ಪರಿಸಬೇಕು ಎಂದು ಅವರು ತಿಳಿಸಿದರು

ಇದರ ಸದುಪಯೋಗವನ್ನು ದೇತದ ರೈತರು ಪಡೆದುಕೊಳ್ಳಬೇಕೆಂದು ಅವರು ತಿಳಿಸಿದರು ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಇರುವ ಓನ್ನೆಲೆಯಲ್ಲಿ ಜನರಿಗೆ ಕುಡಿಯುವ ನೀರು ಉದ್ಯೋಗ ಸೌಲಭ್ಯ ಕಲ್ಪಿಸುವಂತೆ ಜಿಲ್ಲ ಉಸ್ತುವಾರಿ ಕಾರ್ಯದರ್ತಿ ಮೊಪ್ಪದ್ ಮೊಮೇನ್ ಜಿಲ್ಲೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟನ ಆದೇಶ ನೀಡಿದ್ದಾರೆ

ಆಯಾ ತಾಲ್ಲೂಕುಗಳ ವ್ಯಾಪ್ತಿಯಲ್ಲಿ ತಾಲ್ಲೂಕು ಮಟ್ಟದ ಅಧಿಕಾರಿಗಳೂ ಪರಸ್ಪರ ಸಮನ್ವತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹೇಳದರು ಜಾನುವಾರುಗಳಿಗೆ ನೀರು ಮೇವಿನ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು

ಟೋಪಿಗೆ ಬಣ್ಣ ಪಚ್ಚುವ ಮೂಲಕ ರಾಜವಂತಸ್ಥ ಯದುವೀರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಜ್ಯದ ದಕ್ಷಿಣ ಒಕನಾಡಿನ ಕೆಲವೆಡೆ ಮಳೆಯಾಗಿದೆ ಕರಾವಳಿ ಮತ್ತು ಉತ್ತರ ಒಳ ನಾಡಿನಲ್ಲಿ ಒಣವೆ ಮುಂದುವರಿದಿದೆ